ಹರಿಸುವಂತೆ ಜೆಲ್ಡಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಭಾರತದ ಕಲ್ಲನೆಗಳ ಶ್ವಂಗಸಭೆ ಉದ್ದೇಶಿಸಿ ಪ್ರಧಾನ ಭಾಷಣ ಮಾಡಲಿದ್ದಾರೆ ಅಮೆರಿಕ ಭಾರತ ವಾಣಿಜ್ಞ ಮಂಡಳಿ ಈ ತ್ಸಂಗಸಭೆಯನ್ನು ಆಯೋಜಿಸಿದೆ

ಈ ವರ್ಷದ ಭಾರತದ ಕಲ್ಪನೆಯ ಶ್ವಂಗಸಭೆಯ ಧ್ವೇಯವಾಕ್ಷ ಉತ್ತಮ ಭವಿಷ್ಣ ನಿರ್ಮಾಣ ಎಂಬುದಾಗಿದೆ ಈ ವರ್ಚುವಲ್ ಶ್ವಂಗಸಭೆಯಲ್ಲಿ ಭಾರತ ಮತ್ತು ಅಮೆರಿಕಾ ಸರ್ಕಾರಗಳ ನೀತಿ ನಿರೂಪಕರ ರಾಜ್ಯಮಟ್ಟದ ಅಧಿಕಾರಿಗಳ ಮತ್ತು ಸಮಾಜ ಮತ್ತು ವಾಣಿಜ್ಯ ವಲಯದ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ ಈ ಶ್ಯಂಗಸಭೆಯ ಶ್ರಮುಖ ಭಾಷಣಕಾರರಲ್ಲಿ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ

ಜೈಶಂಕರ್ ಅಮೆರಿಕಾ ವಿದೇಶಾಂಗ ಸಚಿವ ಮೈಕ್ ಪಾಂಪಿಯೋ ವರ್ಜೀನಿಯಾ ಸೆನೆಟರ್ ಮತ್ತು ಸೆನೆಟ್ ಇಂಡಿಯಾ ಕಾಕಸ್ನ ಸಪ ಅಧ್ಯಕ್ಷರಾದ ಮಾರ್ಕ್ ವಾರ್ನರ್ ವಿಶ್ವಸಂಸ್ಥೆಯ ಮಾಜಿ ಅಮೆರಿಕ ರಾಯಭಾರಿ ನಿಕ್ಷಿ ಹ್ಯಾಲೆ ಮತ್ತಿತರರು ಸೇರಿದ್ದಾರೆ ಈ ಶ್ವಂಗಸಭೆಯಲ್ಲಿ ಭಾರತ ಅಮೆರಿಕ ಸಹಕಾರ ಮತ್ತು ಸಾಂಕ್ರಾಮಿಕೋತ್ತರ ವಿಶ್ವದಲ್ಲಿ ಎರಡೂ ರಾಷ್ಷಗಳ ನಡುವಿನ ಭವಿಷ್ಯದ ಬಾಂಧವ್ಲ ಕುರಿತಂತೆ ಚರ್ಚೆ ನಡೆಯಲಿದೆ ದೇಶದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳು ಹಾಗೂ ಗುಣಮುಖರ ಪ್ರಮಾಣದ ನಡುವೆ ಅಂತರ ಹೆಚ್ಚಾಗುತ್ತಿದ್ಲು

ಇದು ತೀರಾ ಕಡಿಮೆಯಾಗಿದೆ ಎಂದು ಹೇಳಿದರು

ದೆಹಲಿಯ ಒಟ್ಲು ಜನಸಂಖ್ಯೆಯಲ್ಲಿ ಎಷ್ಲು ಜನರು ಕೊರೋನಾ ಸೋಂಕಿನಿಂದ ಬಾದಿತರಾಗಿದ್ದಾರೆ ಎಂಬುದರ ಬಗ್ಗೆ ರಾಷ್ಲೀಯ ರೋಗನಿಯಂತ್ರಣ ಕೇಂದ್ರದ ವತಿಯಿಂದ ಸಮಗ್ರ ಅಧ್ಯಯನ ನಡೆಸಲಾಗುತ್ತಿದೆ

ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಖಾತೆ ಸಚಿವ ರಮೇಶ್ ಪೋಕ್ರಿಯಾಲ್ ನಿಶಾಂಕ್ ಇಂದು ಬೆಳಗ್ಗೆ ಮನೋದರ್ಪಣ್ ಎನ್ನುವ ಟೋಲ್ಫ್ರೀ ಸಹಾಯವಾಣಿ ಸಂಬ್ಲೆಗೆ ಚಾಲನೆ ನೀಡಿದರು ಕೊರೋನಾ ಸಂದರ್ಭದಲ್ಲಿ ವಿದ್ಲಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಸಮಗ್ರ ಸ್ನಾಸ್ತ್ವ ರಕ್ಷಣೆಯ ಉದ್ದೇಶದಿಂದ ಈ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ

ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಸಂಬಂಧಿ ವಿಷಯಗಳ ಸಮಾಲೋಚನೆ ಹಾಗೂ ಸಲಹೆಗಾಗಿ ಆನ್ಲೈನ್ ಚಾಟ್ ವೇದಿಕೆಯೊಂದನ್ನು ಮನೋದರ್ಪಣ್ ಯೋಜನೆಯಡಿ ಆರಂಭಿಸಲಾಗುವುದು ವೇದಿಕೆಯಡಿ ವಿಷಯ ಪರಿಣಿತರು ವೈದ್ಯರು ಹಾಗೂ ಬೋಧಕರು ಕೊರೋನಾ ಅವಧಿಯಲ್ಲಿ ಉಚಿತ ಸಮಾಲೋಚನೆ ನೀಡಲಿದ್ಗಾರೆ ಎಂದು ಸಚಿವಾಲಯ ತಿಳಿಸಿದೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜಾರಿಯಲ್ಲಿರುವ ಲಾಕ್ಡೌನ್ ನಾಳೆ ಬೆಳಗ್ಗೆ ಅಂತ್ಲಗೊಳ್ಳುವುದು ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಲಾಕ್ಡೌನ್ನಂತಹ ಮಾರ್ಗಗಳನ್ನು ಬಿಟ್ಲು ಸಾಮಾಜಿಕ ಅಂತರ ಕಾಯ್ಲುಕೊಂಡು ಸೋಂಕು ನಿಯಂತ್ರಣಕ್ಕೆ ವಿಶೇಷ ಗಮನ ಹರಿಸುವಂತೆ ಜೆಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಮುಖಮಂತಿ ಎಂದು ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ರಾಜ್ಯದ ಜನತೆಯನ್ನುದ್ಲೇತಿಸಿ ಮಾತನಾಡಿದ ಯಡಿಯೂರಪ್ಪ ಸೋಂಕು ತಡೆಗೆ ಮುನ್ನೆಚ್ಲರಿಕೆಗೆ ಗಮನ ಪರಿಸಬೇಕು ಯಾರು ಆತಂಕ ಪಡುವ ಅಗತ್ನವಿಲ್ಲ

ಇಂತಹವರಿಗೆ ಮನೆಗಳಲ್ಲಿ ಅಥವಾ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ ಚಿಕಿತ್ತೆ ಒದಗಿಸಲು ಸೂಚಿಸಲಾಗಿದೆ

ಜನತೆ ಗಾಬರಿ ಪಡುವ ಅಗತ್ತವಿಲ್ಲ ಎಂದು ಹೇಳಿದರು ಬೆಂಗಳೂರು ನಗರದಲ್ಲಿ ಸೋಂಕು ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದೆ ಹಾಸಿಗೆಗಳ ಸಮಸ್ನೆ ಎದುರಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಸೋಂಕು ಪತ್ತೆ ಪರೀಕ್ಷೆಯನ್ನು ತ್ವರಿತವಾಗಿ ದೊರಕಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಹೀಗಾಗಿ ಜನತೆ ಆತಂಕಗೊಳ್ಳಬಾರದು ಎಂದು ಯಡಿಯೂರಪ್ಪ ಮನವಿ ಮಾಡಿದರು

ಉಪ ಮುಖ್ಯಮಂತ್ರಿ ಡಾ

ವಿದ್ವಾರ್ಥಿಗಳ ಹಿತದ್ದಷ್ಟಿಯಿಂದ ಸರಕಾರ ಆಯಾ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ಎಲ್ಲ ಮನ್ನೆಚ್ಗರಿಕೆಗಳನ್ನು ಕ್ಷೆಗೊಂಡಿದೆ

ಅವರಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡಲಾಗುತ್ತದೆ ಕೋವಿಡ್ ಲಕ್ಷಣಗಳಲ್ಲದೆ ನೆಗಡಿ ಕೆಮ್ನು ಶೀತ ಇರುವ ವಿದ್ಯಾರ್ಥಿಗಳನ್ನೂ ಪ್ರತ್ಯೇಕ ಕೊಠಡಿಗಳಲ್ಲಿ ಕೂರಿಸಲಾಗುವುದು ಎಲ್ಲ ಕೇಂದ್ರಗಳ ಬಳಿ ಆಂಬುಲೆನ್ಸ್ ಸೇರಿ ಅಗತ್ಯ ಸಾರಿಗೆ ವ್ಲವಸ್ಥೆಯನ್ನೂ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಹಾಗೂ ರಾಜ್ಯಾದ್ಯಂತ ಕೆ ಎಸ್ ಆರ್

ವತಿಯಿಂದ ಬಸ್ಗಳ ವ್ಲವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಮಧ್ಯಪ್ರದೇಶದ ರಾಜ್ಯಪಾಲ ಲಾಲ್ಜಿ ಟಂಡನ್ ಇಂದು ಬೆಳಗ್ಗೆ ನಿಧನ ಹೊಂದಿದರು ಲಾಲ್ಜಿ ಟಂಡನ್ ನಿಧನಕ್ಕೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಪಲವು ಗಣ್ನರು ಸಂತಾಪ ವ್ಯಕ್ಷಪಡಿಸಿದ್ದಾರೆ ಉತ್ಸಪ್ಪದೇಶದ ಮಾಜಿ ಮುಖ್ವಮಂತ್ರಿಗಳಾದ ಬಿಎಸ್ಪಿ ನಾಯಕಿ ಮಾಯಾವತಿ ಸಮಾಜವಾದಿ ನಾಯಕ ಮುಲಾಯಮ್ಸಿಂಗ್ ಯಾಧವ್ ಅವರು ಸಹ ಸಂತಾಪ ಸೂಚಿಸಿದ್ದಾರೆ ಲಾಲ್ಜಿ ಟಂಡನ್ ಅವರು ಅನಾರೋಗ್ಲಗೊಂಡಾಗಿನಿಂದ ಉತ್ತರ ಪ್ರದೇಶ ರಾಜ್ಲಪಾಲರಾದ ಆನಂದಿಬೆನ್ ಪಟೀಲ್ ಅವರಿಗೆ ಮಧ್ಯಪ್ರದೇಶದ ಉಸ್ತುವಾರಿ ವಹಿಸಿಕೊಡಲಾಗಿತ್ತು ಕೋವಿಡ್ ಮಾರ್ಗಸೂಚಿ ಅನ್ನಯ ಲಾಲ್ಜಿ ಟಂಡನ್ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ನೆರವೇರಿದೆ

ಅಲ್ಲಿಯವರೆಗೆ ಬಂಡಾಯ ಶಾಸಕರ ವಿರುದ್ದ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವುದನ್ನು ಮುಂದೂಡುವಂತೆ ನ್ಯಾಯಾಲಯ ರಾಜಸ್ಥಾನ ವಿಧಾನಸಭಾಧ್ವಕ್ಷರಿಗೆ ಸೂಚಿಸಿದೆ ಇದಕ್ಕೆ ಸ್ವೀಕರ್ ಸಮ್ನತಿಸಿದ್ದಾರೆ